ಯಡಿಯೂರಪ್ಪ ಆರೋಪ ಸಮ್ಮಿಕ್ರ ಸರ್ಕಾರದಲ್ಲಿ ಪಕ್ಷದ ಜನಪರ ಯೋಜನೆಗಳನ್ನು ಜನತೆಗೆ ತಲುಪಿಸುವ ದೃಷ್ಟಿಯಿಂದ ಪಕ್ಷದ ಪುನರ್ ಸಂಘಟನೆ ಅಗತ್ನವಿದೆ ಎಂದು ಮುಖ್ಯಮಂತ್ರಿ ಎಚ್

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಹಂತದಲ್ಲೂ ಸಮಿತಿಗಳನ್ನು ಹೊಸದಾಗಿ ಪುನರ್ರಚಿಸುವುದು ಅಗತ್ಯ ಎಂದರು ಮುಂಬರುವ ಲೋಕಸಭಾ ಹಾಗೂರಾಜ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸದೃಢವಾಗಿ ಸಂಘಟಿಸುವ ದೃಷ್ಷಿಯಿಂದ ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡುವಂತೆ ಪಕ್ಷದ ರಾಷ್ಷೀಯ ಅಧ್ಯಕ್ಷರಿಗೆ ಮನವಿ ಮಾಡಲಾಗಿದ್ದು ಶೀಘ್ರ ಹೊಸ ಪದಾಧಿಕಾರಿಗಳ ನೇಮಕ ಸಾಧ್ಯತೆ ಇದೆ ಎಂದು ಕುಮಾರಸ್ವಾಮಿ ಹೇಳಿದರು

ಇದಕ್ಷಾಗಿ ಸಮಿತಿ ರಚಿಸಲಾಗುವುದು ಎಂದು ಜೆಡಿಎಸ್ ಮುಖಂಡ ಎಚ್

ದೇವೆಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಪಕ್ಷದ ಸಭೆಯ ಬಳಿಕ ಈ ವಿಷಯ ತಿಳಿಸಿದ ಅವರು ಕುಮಾರಸ್ನಾಮಿ ಮುಖ್ಯಮಂತ್ರಿಯಾಗಿರುವುದರಿಂದ ಪಕ್ಷ ಸಂಘಟನೆಗೆ ಸಮಯ ನೀಡುವುದು ಕಷ್ಷ ಹೀಗಾಗಿ ಈ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದರು ಪಕ್ಷದ ನಿಯಮಾವಳಿ ಗಮನದಲ್ಲಿಟ್ಟು ಸಮಿತಿ ರಚನೆ ಮಾಡಲಾಗುವುದು

ಲೋಕಸಭೆ ಚುನಾವಣೆಯಲ್ಲಿ

ಇದನ್ನು ನಿಯಂತ್ರಿಸಲು ಹೆಚ್ಚಿನ ಗಮನ ಪರಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಚಿಷಧ ನಿಯಂತ್ರಣ ಇಲಾಖೆಯ ನೂತನ ಕಟ್ಟಡ ಉದ್ವಾಟಿಸಿ ಮಾತನಾಡಿದ ಅವರು ಬೆಂಗಳೂರಿನ ಅಂತಾರಾಷ್ಷೀಯ ವಿಮಾನ ನಿಲ್ದಾಣ ಹಾಗೂ ಕಮ್ಬನಹಳ್ಳಯಲ್ಲಿ ಮಾದಕ ವಸ್ತುಗಳ ಜಾಲವನ್ನು ನಿಯಂತ್ರಿಸಲು ಬಿಷಧ ಅಧಿಕಾರಿಗಳು ಪೋಲಿಸರಿಗೆ ನೆರವಾಗಬೇಕು ಎಂದರು ಬೆಂಗಳೂರು ನಗರವನ್ನು ಔಷಧ ತಯಾರಿಕೆಯ ಮಹತ್ವದ ತಾಣವನ್ನಾಗಿ ರೂಪಿಸಲು ಸರ್ಕಾರ ಮುಂದಾಗಿದೆ ಯುವ ಜನಾಂಗ ಮಾದಕ ವಸ್ತುಗಳ ಜಾಲಕ್ಕೆ ಸಿಕ್ಕಿ ಭವಿಷ್ಠ ಹಾಳು ಮಾಡಿಕೊಳ್ಳದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು

ಶಿವಶಂಕರರೆಡ್ಡಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕೈಷಿ ಇಲಾಖೆ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಅಂತರ್ಜಲ ಕುಸಿತ ತೀವ್ರವಾಗಿದ್ದು

ಆದ್ದರಿಂದ ನೀಲಗಿರಿ ಮರಗಳ ಬದಲಾಗಿ ಬಿದಿರನ್ನು ಬೆಳೆಸಲು ಕ್ರಮ ಕೈಗೊಳ್ಳಲಾಗುವುದು ಶೀಘದಲ್ಲಿಯೇ ಈ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದರು ರೈತರಿಗೆ ಬಿದಿರು ಬೆಳೆ ಹೆಚ್ಚನ ಲಾಭ ತಂದು ಕೊಡಲಿದೆ ಜಲ್ಲೆಯಲ್ಲಿರುವ ಎಲ್ಲಾ ನೀಲಗಿರಿ ಮರಗಳನ್ನು ಸಂಪೂರ್ಣವಾಗಿ ತೆರವು ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು

ಖಾದರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದ ಅವರು ಯಾವುದೇ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸುವ ವ್ವವಸ್ಥೆ ಇದಾಗಿದೆ ಸಲ್ಲಿಸಿದ ಅರ್ಜಿ ಸಮರ್ಪಕವಾಗಿದ್ದರೆ ಒಂದು ವಾರದೊಳಗೆ ಅನುಮತಿ ಪತ್ರ ಒದಗಿಸಲಾಗುವುದು ಈ ಬಗ್ಗೆ ಈಗಾಗಲೇ ಸ್ಟ್ವೇರ್ ಕಂಪನಿಯೊಂದರ ಜತೆ ಮಾತುಕತೆ ನಡೆಸಲಾಗಿದ್ದು

ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಆದೇತಿಸಲಾಗಿದೆ ಎಂದು ಕಂದಾಯ ಖಾತೆ ಸಚಿವ ಆರ್

ಅಕ್ರಮ ಸಕ್ರಮ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು

ಈ ನಿಟ್ಟನಲ್ಲಿ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕು ಕಂದಾಯ ಅದಾಲತ್ಗಳನ್ನು ನಿಯಮಿತವಾಗಿ ನಡೆಸಲು ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು

ದೇವೇಗೌಡ ಹೇಳಿದ್ದಾರೆ

ನಂತರ ಸುದ್ದಿಗಾರರೊಂದಿಗೆ ದಿನೇತ್ ಗುಂಡೂರಾವ್ ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷದ ತಯಾರಿ ಕುರಿತು ವಿವರಿಸಿದರು

ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಹಿಂದಿನ ಕಾಂಗ್ರೆಸ್ ಸರ್ಕಾರಕ್ಕಿಂತ ಕೆಟ್ಟ ಸ್ಥಿತಿ ತಲುಪಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಆರೋಪಿಸಿದ್ದಾರೆ

ಸಾಲ ಮನ್ನಾ ಎಂಬುದು ಗೊಂದಲದ ಗೂಡಾಗಿದೆ

ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದ ನಂತರ ಸಾಲಮನ್ನಾ ಮಾಡುವ ಬಗ್ಗೆ ಆದೇಶ ಹೊರಡಿಸುವುದಾಗಿ ಮುಖ್ಯಮಂತ್ರಿ ಎಚ್

ಯಾರ ಸಾಲ ಮನ್ನಾವಾಗಲಿದೆ ಯಾರ ಸಾಲ ಮನ್ನಾ ಆಗುವುದಿಲ್ಲ ಎನ್ನುವ ಗೊಂದಲ ರೈತರನ್ನೂ ಇನ್ನೂ ಕಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೃಷ್ಣ ತುಂಗಭದ್ರ ನದಿ ಜೋಡಣೆಯಾಗಬೇಕು

ರೈತ ಹುತಾತ್ನ ದಿನಾಚರಣೆ ಅಂಗವಾಗಿ ಅಖಂಡ ಕರ್ನಾಟಕ ರೈತ ಸಂಘ ತುಂಗಭದ್ರ ರೈತ ಸಂಘ ಜಂಟಿಯಾಗಿ ಬಸವ ಭವನದಲ್ಲಿ ಹಮ್ಮಿಕೊಂಡಿದ್ದ ಈ ಸಮಾವೇಶದಲ್ಲಿ ವಿವಿಧ ಮಠಾಧೀಶರು ಭಾಗವಹಿಸಿದ್ದರು

ಗದಗ್ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ರೈತ ಮತಾತ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಹದಾಯಿ ನೀರಿಗಾಗಿ ಹಲವು ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ ಸದ್ಯ ಈ ವಿಚಾರ ನ್ವಾಯಾಲಯದಲ್ಲಿದ್ದು ತೀರ್ಪಿನ ನಂತರ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು

ಗದಗ್ ಪಟ್ಟಣದ ಗಾಂಧಿವೃತ್ತದ ಬಳಿ ವಿದ್ಯಾರ್ಥಿ ಸಂಘಟನೆ ಮುಖಂಡರು ಪ್ರತಿಭಟನೆ ನಡೆಸಿದರು ವಿದ್ಯಾರ್ಥಿ ಸಂಘಟನೆಗಳು ನೀಡಿದ್ದ ಸ್ವಯಂ ಪ್ರೇರಿತ ಶಾಲಾ ಕಾಲೇಜು ಬಂದ್ ಕರೆಯನ್ನಯ ದಾವಣಗೆರೆ ಧಾರವಾಡ ಸೇರಿದಂತೆ ವಿವಿಧ ಜೆಲ್ಲೆ ತಾಲ್ಲೂಕುಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಕೂಡಲೇ ಸರ್ಕಾರ ಉಚಿತ ಬಸ್ ಪಾಸ ನೀಡುವ ನಿರ್ಣಯ ಕೈಗೊಂಡು ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿದರು

ಶಂಕರಗೌಡ ಶತಮಾನೋತ್ಸವ ಭವನವನ್ನು ಉನ್ನತ ಶಿಕ್ಷಣ ಸಚಿವ ಜಿ ಟಿ